ದೆಹಲಿ ವಿಧಾನಸಭೆ ಚುನಾವಣೆಗೆ ಅಧಿಸೂಚನೆ ಪ್ರಕಟ

ಚಿನ್ನಾಭರಣ ಮತ್ತು ಇತರ ಅಮೂಲ್ನ ಕಲಾಕ್ಟತಿಗಳ ಮೇಲೆ ಹಾಲ್ಮಾರ್ಕ್ ಕಡ್ನಾಯ

ನಿರ್ಭಯ ಪ್ರಕರಣದ ನಾಲ್ವರು ಅಪರಾಧಿಗಳ ಪೈಕಿ ಇಬ್ಬರು ಸಲ್ಲಿಸಿದ್ದ ಕ್ಟೂರೇಟವ್ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಎನ್

ರಮಣ್ ನೇತೃತ್ವದ ಐವರು ನ್ಯಾಯಾಧೀಶರ ಪೀಠ ಇಂದು ವಜಾಗೊಳಿಸಿತು ನಿರ್ಭಯ ಶ್ರಕರಣದ ಇಬ್ಲರು ಅಪರಾಧಿಗಳಾದ ವಿಜಯ್ ಶರ್ಮಾ ಮತ್ತು ಮುಖೇಶ್ ಶರ್ಮಾ ಸುಪ್ರೀಂ ಕೋರ್ಟ್ ಮುಂದೆ ಕ್ಲೂರಿಟಿವ್ ಅರ್ಜಿ ಸಲ್ಲಿಸಿದ್ದರು ಇದು ನ್ಯಾಯಾಲಯದ ಮುಂದೆ ಸಲ್ಲಿಸುವ ಕೊನೆಯ ಮನವಿ ಅವಕಾಶವಾಗಿದೆ

ಅಪರಾಧಿಗಳಾದ ಅಕ್ಷಯ್ಕುಮಾರ್ ಸಿಂಗ್ ಮತ್ತು ಪವನ್ ಗುಪ್ತಾ ಕ್ಯೂರಿಟವ್ ಮನವಿಯನ್ನು ಸಲ್ಲಿಸಿರಲಿಲ್ಲ ಐದನೇ ಆರೋಪಿ ರಾಮಸಿಂಗ್ ಆತ್ತಹತ್ನೆ ಮಾಡಿಕೊಂಡಿದ್ದ ಅಲ್ಲದೆ ಇನ್ಯೋರ್ವ ಬಾಲಾಪರಾಧಿಯನ್ನು ಮೂರು ವರ್ಷಗಳ ಕಾಲ ರಿಮ್ಲಾಂಡ್ ಹೋಂ ವಶದಲ್ಲಿಡಲಾಗಿದೆ

ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೋರಿರುವ ಸಿಸಿಟವಿ ದೃತ್ಯಾವಳಿಗಳನ್ನು ಕೂಡಲೇ ಒದಗಿಸುವಂತೆ ಜವಾಹರಲಾಲ್ ನೆಹರೂ ವಿಶ್ವವಿದ್ಯಾಲಯದ ಆಡಳಿತ ವರ್ಗಕ್ಕೆ ನ್ಯಾಯಮೂರ್ತಿ ಬ್ರಿಜೇಶ್ ಸೇಥಿ ನಿರ್ದೇಶನ ನೀಡಿದ್ದಾರೆ ದೆಹಲಿ ಹೊಲೀಸ್ ಆಯುಕ್ತರು ಹಾಗೂ ದೆಹಲಿ ಸರ್ಕಾರಕ್ಷೆ ನಿರ್ದೇಶನ ನೀಡುವಂತೆ ಕೋರಿ ಜೆಎನ್ಯುದ ಮೂವರು ಪ್ರೊಫೆಸರ್ಗಳು ಮಾಡಿರುವ ಮನವಿ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ಕ್ರಮಕ್ಕೆ ಮುಂದಾಗಿದೆ

ಫಟನೆಗೆ ಸಂಬಂಧಿಸಿದಂತೆ ವಸಂತ್ ಕುಂಜ್ ಪೊಲೀಸ್ಠಾಣೆಯಲ್ಲಿ ಮೂರು ಎಫ್ಐಆರ್ಗಳು ದಾಖಲಾಗಿವೆ ದೆಹಲಿ ವಿಧಾನಸಭಾ ಚುನಾವಣೆಗೆ ಇಂದು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಇದರೊಂದಿಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ

ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ವಿಚಾರಗಳ ಬಗ್ಗೆ ಸಂವಾದ ನಡೆಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಾಗತಿಕ ಸಮ್ಮೇಳನ ಜಿಯೊ ಪೊಲಿಟಿಕ್ಸ್ ಮತ್ತು ಜಿಯೊ ಎಕನಾಮಿಕ್ಸ್ ರೈಸಿನಾ ಮಾತುಕತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದರು ವಿದೇತಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಅಬ್ಲರ್ವರ್ ರೀಸರ್ಚ್ ಫೌಂಡೇಷನ್ ಜಂಟಯಾಗಿ ರೈಸಿನಾ ಮಾತುಕತೆ ನಡೆಸುತ್ತಿದ್ದು

ಮೂರು ದಿನಗಳ ಕಾಲ ದೆಹಲಿಯಲ್ಲಿ ನಡೆಯಲಿರುವ ರೈಸೀನಾ ಮಾತುಕತೆಯಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಮೊಹ್ಸದ್ ಜಾವದ್ ಝರಿಫ್ ಪಾಲ್ಗೊಳ್ಳಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಮಹಿಳೆಯರಲ್ಲಿ ಸ್ತನ ಕ್ಲಾನ್ಸರ್ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಖಾತೆ ಕಾರ್ಯದರ್ಶಿ ಪ್ರೀತಿ ಸೂದನ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕ್ಯಾನ್ಸರ್ಗೆ ಕ್ಕೆಗೆಟುಕುವ ದರದಲ್ಲಿ ದೊರೆಯುವಂತಹ ಚಿಕಿತ್ಸೆ ಹಾಗೂ ರೋಗ ಪತ್ತೆ ಕೇಂದ್ರಗಳನ್ನು ಕೇಂದ್ರ ಸರ್ಕಾರ ಸ್ವಾಪಿಸಿದೆ ಎಂದರು

ಆಸ್ಪತ್ರೆಗಳಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳ ಪತ್ತೆಗೆ ಮೂಲ ಸೌಕರ್ಯಗಳನ್ನು ಬಲಪಡಿಸಲಾಗಿದೆ

ಚಿನ್ನಾಭರಣ ಮತ್ತು ಅಮೂಲ್ಡ ಕಲಾಕೃತಿಗಳ ಮೇಲೆ ಹಾಲ್ಮಾರ್ಕ್ ಕಡ್ಡಾಯ ಮಾಡಲಾಗಿದ್ದು ನಾಳೆಯಿಂದ ಇದು ಜಾರಿಗೆ ಬರಲಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ರಾಮವಿಲಾಸ್ ಪಾಸ್ವನ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತು ನಾಳೆ ಅಧಿಸೂಚನೆ ಹೊರಡಿಸಲಾಗುವುದು ಚಿನ್ನಾಭರಣ ಹಾಗೂ ಇತರ ಅಮೂಲ್ಲ ಕಲಾಕೃತಿಗಳ ಮೇಲೆ ಹಾಲ್ಮಾರ್ಕ್ ಕಡ್ಡಾಯ ಮಾಡಲು ಒಂದು ವರ್ಷ ಕಾಲಾವಕಾಶ ನೀಡಲಾಗುವುದು ಎಂದು ಹೇಳದರು

ಉತ್ತರ ಕಾಶ್ಮೀರ ಕುಪ್ವಾರ ಕೇಂದ್ರ ಕಾಶ್ಮೀರದ ಗಂದರಬಾಲ್ ಜಿಲ್ಲೆಗಳಲ್ಲಿ ಈ ದುರಂತ ಸಂಭವಿಸಿದೆ ಭಾರಿ ಪ್ರಮಾಣದ ಹಿಮಪಾತದಿಂದಾಗಿ ಉತ್ತರ ಕಾಶ್ನೀರದ ಅಂತಾರಾಷ್ಷೀಯ ಗಡಿ ನಿಯಂತ್ರಣ ರೇಖೆ ಬಳಿ ಹಿಮಪಾತವಾಗಿದೆ ಎಂದು ರಕ್ಷಣಾ ಪಡೆಯ ಮೂಲಗಳು ತಿಳಿಸಿವೆ ರಾಷ್ಷೀಯ ಭೂಕಂಪನ ಅಪಾಯ ನಿರ್ವಹಣೆ ಯೋಜನೆಯಡಿ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿಂದು ಉಪರಾಜ್ಯಪಾಲರ ಸಲಹೆಗಾರ ಉಮಂಗ್ ನರೂಲಾ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ರಾಜ್ಲದ ಸಮನ್ವಯ ಅಧಿಕಾರಿ ಪ್ರೊಫೆಸರ್ ಎ ಫೋಷ್ ರಾಷ್ಷೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಯೋಜನಾ ಸಮನ್ವಯ ಅಧಿಕಾರಿ ಡಾ ಮುದಿತ್ ಕಪೂರ್ ಸಂರಕ್ಷಣ ತಜ್ಞ ಮತ್ತು ಇಂಜೆನಿಯರ್ ನಿತಿನ್ ಬಿಹಾಲ್ ಮತ್ತು ಲೇಹ್ ಮತ್ತು ಕಾರ್ಗಿಲ್ನ ಜಿಲ್ಲಾಡಳಿತದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಲಡಾಖ್ ಪ್ರದೇಶದಲ್ಲಿ ಭೂಕಂಪನದ ನಾಲ್ಕನೇ ವಲಯದಲ್ಲಿ ಲಡಾಖ್ ಮತ್ತು ಲೇಃದಲ್ಲಿ ಅತೀ ಎತ್ತರದ ಕಟ್ಟಡ ಮೂಲಸೌಕರ್ಯಗಳಿಗೆ ಹಾನಿಯಾಗುವ ಸಂಭವದ ಬಗ್ಗೆ ಸಮಾಲೋಚನೆ ನಡೆಯಿತು ನೈಸರ್ಗಿಕ ವಿಕೋಪದ ಬಗ್ಗೆ ಯಾವುದೇ ಮುನ್ನೂಚನೆ ನೀಡುವುದು ಸಾಧ್ವವಿಲ್ಲ ಆದರೆ ದೊಡ್ಡ ಪ್ರಮಾಣದ ಅಪಾಯವನ್ನು ತಪ್ಪಿಸಲು ಸಲಹೆ ಸೂಚನೆಗಳನ್ನು ನೀಡಲಾಯಿತು

ಈರುಳ್ಳ ಮತ್ತು ಆಲೂಗಡ್ಡೆಯಂತಹ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈ ಹೆಚ್ಚಳ ಉಂಟಾಗಿದೆ

ನಿನ್ನೆ ಬಿಡುಗಡೆಯಾದ ಮಾಹಿತಿಯಂತೆ ಗ್ರಾಹಕ ಬೆಲೆ ಸೂಚ್ಚಂಕ ಆಧಾರಿತ ಚಿಲ್ಲರೆ ಹಣದುಬ್ಬರ ದರ ಕಳೆದ ಐದು ವರ್ಷಗಳಲ್ಲಿ

ಉಕ್ರೇನ್ ವಿಮಾನವನ್ನು ಹೊಡೆದುರುಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುರಿತಂತೆ ಕೆಲವು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ಎಂದು ಆ ದೇಶದ ನ್ವಾಯಾಂಗ ವಕ್ತಾರ ಫೋಲಾಮ್ ಹುಸೇನ್ ಇಸ್ಲಾಯಿಲ್ ಹೇಳಿದ್ದಾರೆ ಇರಾನ್ ಅಧ್ಯಕ್ಷ ಹುಸೇನ್ ರೋಹಾನಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಉಕ್ರೇನ್ ನಾಗರಿಕರು ಇರುವ ವಿಮಾನವನ್ನು ಹೊಡೆದುರುಳಿಸಿರುವವರ ವಿರುದ್ದ ಕ್ರಮ ಜರುಗಿಸಲಾಗುವುದು ಈ ಕುರಿತು ತನಿಖೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಇದೊಂದು ದುರದೃಷ್ಟಕರ ಸಂಗತಿ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸಲಾಗುವುದು ಎಂದು ಅಧ್ಧಕ್ಷರು ದೃಷ್ಠ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ

ಭಾರತದ ಆರಂಭಿಕ ಆಟಗಾರರಾದ ರೋಹಿತ್ ಶರ್ಮಾ ಶೇಖರ್ ಧವನ್ ಕೆ ಎಲ್